ರಾಷ್ಷೀಯ ಹಿತಾಸಕ್ತಿಗೆ ಸರ್ಕಾರದ ಪರಮೋಚ್ಗ ಆದ್ಗತೆ ಪ್ರಧಾನಿ ನರೇಂದ್ರ ಮೋದಿ ಸಮರ್ಥನೆ ಜಮ್ಮಕಾಶ್ವೀರ ಮತ್ತು ಲದಾಖ್ನಲ್ಲಿ ಹೊಸ ಬದಲಾವಣೆಗಳಿಗೆ ಸರ್ಕಾರದೊಂದಿಗೆ ಸಹಕರಿಸುವಂತೆ ನಾಗರಿಕರಲ್ಲಿ ಮನವಿ

ಎಸ್

ತಮಿಳುನಾಡಿನ ವೆಲ್ಲೂರು ಲೋಕಸಭಾ ಚುನಾವಣೆಯ ಮತ ಏಣಿಕೆ ಪ್ರಗತಿಯಲ್ಲಿ

ಜಮ್ಮು ಮತ್ತು ಕಾಶ್ನೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವು ಪ್ರತ್ತೇಕವಾದ ಭಯೋತ್ಪಾದನೆ ಭ್ರಷ್ಟಾಚಾರ ಮತ್ತು ಕುಟುಂಬ ಆಡಳಿತವನ್ನು ಹೊರತುಪಡಿಸಿ ಬೇರೇನೂ ನೀಡಲಿಲ್ಲ ಇದನ್ನು ಪಾಕಿಸ್ತಾನ ತನ್ನ ಅನುಕೂಲಕ್ಷೆ ಬಳಸಿಕೊಂಡಿತು ಎಂದು ಪ್ರಧಾನಿ ಹೇಳಿದ್ದಾರೆ ಇದಲ್ಲದೆ ಜಮ್ನು ಮತ್ತು ಕಾಶ್ಮೀರದಲ್ಲಿ ದಶಕಗಳ ರಾಜವಂಶದ ರಾಜಕಾರಣ ಯುವಕರನ್ನು ಮುಂಭಾಗದಿಂದ ಮುನ್ನಡೆಸುವ ಅವಕಾಶದಿಂದ ವಂಚಿತಗೊಳಿಸಿತ್ತು ಎಂದಿದ್ದಾರೆ ಹೊಸ ವ್ಯವಸ್ಥೆಯಲ್ಲಿ ಜಮ್ನ ಮತ್ತು ಕಾಶ್ಮೀರದ ನೌಕರರು ಪೊಲೀಸರು ಇತರ ಕೇಂದ್ರಾಡಳಿತ ಪ್ರದೇಶಗಳ ನೌಕರರು ಮತ್ತು ಪೊಲೀಸರ ಸಮನಾಗಿ ಸಮಾನ ಸೌಲಭ್ಞಗಳನ್ನು ಪಡೆಯುವಂತೆ ಮಾಡುವುದು ಕೇಂದ್ರ ಸರ್ಕಾರದ ಆದ್ದತೆಯಾಗಿದೆ ಎಂದು ಪ್ರಧಾನಿ ಭರವಸೆ ನೀಡಿದ್ದಾರೆ ಜಮ್ಮ ಮತ್ತು ಕಾಶ್ಮೀರ ಮತ್ತು ಲಡಾಬ್ನಲ್ಲಿ ಬಾಲಿ ಇರುವ ಕೇಂದ್ರದ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದರೊಂದಿಗೆ ಸ್ಥಳೀಯ ಯುವಕರಿಗೆ ಉದ್ಯೋಗ ಕಲ್ಪಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ ಜತೆಗೆ ಕೇಂದ್ರ ಸಾರ್ವಜನಿಕ ವಲಯದ ಘಟಕಗಳು ಮತ್ತು ಬಾಸಗಿ ಕಂಪನಿಗಳು ಜಮ್ಮ ಮತ್ತು ಕಾಶ್ಮೀರ ಯುವಕರಿಗೆ ಉದ್ಯೋಗ ಕಲ್ಪಿಸುವಂತೆಯೂ ಮನವಿ ಮಾಡಿದ್ದಾರೆ ಹೊಸ ವ್ಯವಸ್ಥೆ ಜಾರಿಯಿಂದ ಜಮ್ಮ ಮತ್ತು ಕಾಶ್ಮೀರ ಪ್ರಾಂತ್ಯ ಭಯೋತ್ಪಾದನೆ ಮತ್ತು ಪ್ರತ್ಯೇಕತಾವಾದದಿಂದ ಮುಕ್ತಗೊಳ್ಳಲಿದೆ ಪಾರದರ್ಶಕವಾಗಿ ಪಂಚಾಯತ್ ಚುನಾವಣೆಯನ್ನು ನಡೆಸಲಾಗುತ್ತದೆ ಅದೇ ರೀತಿ ವಿಧಾನಸಭೆ ಚುನಾವಣೆಯನ್ನೂ ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ ಜಮ್ಮ ಕಾಶ್ಮೀರ ಮತ್ತು ಲದಾಖ್ ಕೇಂದ್ರಾಡಳಿತ ಪ್ರದೇಶಗಳ ನಾಗರಿಕರು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾಡಿದ ಭಾಷಣವನ್ನು ಸ್ವಾಗತಿಸಿದ್ದಾರೆ

ಉದಾಮ್ಪುರದ ನಿವಾಸಿಯೊಬ್ಬರು ಕೇಂದ್ರ ಸರ್ಕಾರ ಕೈಗೊಂಡಿರುವ ಮಹತ್ವದ ನಿರ್ಧಾರದಿಂದ ಜಮ್ಮ ಕಾಶ್ಮೀರ ಮತ್ತು ಲದಾಬ್ ವಲಯದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ ಎಂದು ಆಶಾ ಭಾವನೆ ವ್ಯಕ್ತಪಡಿಸಿದರು

ಲದಾಬ್ಗೆ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನ ನೀಡಿಕೆಯನ್ನು ವಿರೋಧಿಸಿ ಜಿಲ್ಲೆಯ ಕಾರ್ಗಿಲ್ ಪಟ್ಟಣದಲ್ಲಿ ಚಿಕ್ಕಮಟ್ಟ ಪ್ರತಿಭಟನೆ ನಡೆದ ಹೊರತಾಗಿ ಯಾವುದೇ ಅಹಿತಕರ ಘಟನೆ ವರದಿಯಾಗಿಲ್ಲ ಜಮ್ಮ ವಲಯದಲ್ಲೂ ಪರಿಸ್ಥಿತಿ ಶಾಂತವಾಗಿದೆ ಜಮ್ಮ ಕಥುವಾ ಮತ್ತು ಸಾಂಬಾ ಜಿಲ್ಲೆಗಳಲ್ಲಿ ಶಾಲಾಕಾಲೇಜುಗಳನ್ನು ಮತ್ತೆ ತೆರೆಯಲಾಗಿದೆ ಆದರೂ ಸಪ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ರಾಜ್ಭದ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಕಾರ್ಯಾರಂಭ ಮಾಡಿಲ್ಲ

ಈ ನಡುವೆ ರಾಜ್ಯಪಾಲರಾದ ಸತ್ಯಪಾಲ್ ಮಲ್ಲಿಕ್ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಪ್ರತಿದಿನ ಪರಾಮರ್ಶೆ ನಡೆಸುತ್ತಿದ್ದಾರೆ

ಕಾರ್ಮಿಕ ಇಲಾಖೆ ವಲಯದ ಎಲ್ಲಾ ಕಾರ್ಮಿಕರಿಗೂ ಕನಿಷ್ನ ವೇತನ ನಿಗದಿ ಹಾಗೂ ಸಕಾಲಿತ ವೇತನ ಪಾವತಿಯ ವ್ಯವಸ್ಥೆಗಳ ಸಾರ್ವತ್ರಿಕರಣ ಸೂಚಿಗೆ ರಾಷ್ವಪತಿ ರಾಮನಾಥ್ ಕೋವಿಂದ್ ಅವರು ಅನುಮೋದನೆ ನೀಡಿದ್ದಾರೆ

ಈ ವಿಧೇಯಕ ಭಯೋತ್ಪಾದಕ ಕೃತ್ವಗಳು ಭಯೋತ್ಪಾದಕ ಕೃತ್ವಗಳಿಗೆ ಸಿದ್ದತೆ ಭಯೋತ್ಪಾದಕ ಕೃತ್ವಗಳಿಗೆ ಉತ್ತೇಜನ ನೀಡುವುದು ಅಥವಾ ಭಯೋತ್ಪಾದಕ ಕೃತ್ವಗಳಲ್ಲಿ ಶಾಮೀಲಾಗುವ ಯಾವುದೇ ವ್ಯಕ್ತಿಯ ವಿರುದ್ದ ತ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಅನುವು ಮಾಡಿಕೊಡಲಿದೆ ಇದಕ್ಕೂ ಮುನ್ನ ಕೇಂದ್ರ ಸರ್ಕಾರ ಭಯೋತ್ವಾದಕ ಕೃತ್ಯಗಳಿಗೆ ಯಾವುದೇ ರೀತಿಯ ಬೆಂಬಲ ನೀಡುವ ಸಂಸ್ಥೆಗಳ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲು ಅವಕಾಶವಿತ್ತು ಇದಲ್ಲದೆ ರಾಷ್ಟಪತಿಯವರು ರಾಷ್ಲೀಯ ತನಿಖಾ ಸಂಸ್ಥೆಗೆ ಯಾವುದೇ ಪ್ರಕರಣದ ತನಿಖೆಯ ವೇಳೆ ಸಂದೇಹಾಸ್ವದ ಆಸ್ತಿಪಾಸ್ತಿಯನ್ನು ಮುಟ್ಲುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನು ನೀಡುವ ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದಾರೆ ಕರ್ನಾಟಕದಲ್ಲಿ ಮಳೆಯ ಅಬ್ಬರ ಮುಂದುವರಿದಿದೆ

ಜನಜೀವನ ಅಸ್ತವಸ್ತವಾಗಿದೆ ಈ ಜಿಲ್ಲೆಗಳಲ್ಲಿ ಜಲಾಶಯಗಳು ತುಂಬಿದ್ದು ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದೆ ಬಹುತೇಕ ಈ ಜಿಲ್ಲೆಗಳಲ್ಲೆಲ್ಲಾ ಕಳೆದ ನಾಲ್ಕಾರು ದಿನಗಳಿಂದ ಒಂದೇ ಸಮನೆ ಧಾರಾಕಾರ ಮಳೆಯಾಗುತ್ತಿರುವುದರಿಂದ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಎಲ್ಲಾ ಜಿಲ್ಲೆಗಳಲ್ಲಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡಲಾಗಿದೆ ಬೆಳಗಾವಿ ಹಾಸನ ಬಾಗಲಕೋಟೆ ಯಾದಗಿರಿ ವಿಜಯಮರ ಕೊಡಗು ಮೈಸೂರು ಉತ್ತರಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ನದಿಗಳ ನೀರು ಉಕ್ಕ ಹರಿಯುತ್ತಿದ್ದು ರಾಷ್ಷೀಯ ಹೆದ್ದಾರಿಗಳೂ ಸೇರಿದಂತೆ ರಸ್ತೆಗಳಲ್ಲಿ ಪ್ರವಾಹದ ನೀರು ನಿಂತಿದ್ದು ವಾಹನಗಳ ಸಂಚಾರ ಬಾಧಿತವಾಗಿದೆ ಈ ಜಿಲ್ಲೆಗಳಲ್ಲಿ ರೈಲ್ವೇ ಮಾರ್ಗಗಳು ಪ್ರವಾಹದ ನೀರಿನಲ್ಲಿ ಮುಳುಗಿದ್ದು ಅಲ್ಲಲ್ಲಿ ಭೂಕುಸಿತ ಪ್ರಕರಣಗಳೂ ಸಂಭವಿಸಿರುವುದರಿಂದ ರೈಲುಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ

ಬೆಳಗಾವಿ ಜಿಲ್ಲೆಯಲ್ಲಿ ವಾಯುಪಡೆಯ ವಿಮಾನಗಳನ್ನು ರಕ್ಷಣೆ ಕಾರ್ಯಾಚರಣೆಗೆ ಬಳಬಿಕೊಳ್ಳಲಾಗುತ್ತಿದೆ

ನೆರೆಯ ಮಹಾರಾಷ್ಷ ಮತ್ತು ಕೇರಳ ರಾಜ್ಯಗಳಲ್ಲೂ ಭಾರೀಯಿಂದ ಅತಿಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆಗಳಲ್ಲಿ ಪರಿಸ್ಟಿತಿ ಬಿಗಡಾಯಿಸಿದೆ ಎಲ್ಲಾ ಜಿಲ್ಲೆಗಳಲ್ಲೂ ಸಂತ್ರಸ್ತರಿಗಾಗಿ ಗಂಜಿಕೇಂದ್ರಗಳನ್ನು ತೆರೆಯಲಾಗಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಿನ್ನೆ ಬೆಳಗಾವಿ ನಗರ ಮತ್ತು ಜಿಲ್ಲೆಯ ಪ್ರವಾಹಪೀಡಿತ ಪ್ರದೇಶಗಳಲ್ಲಿ ವ್ಯವಸ್ಥೆಗಳ ಪರಿಶೀಲನೆ ನಡೆಸಿದರು ಇಂದು ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳಿಂದ ಉಂಟಾಗಿರುವ ಪ್ರವಾಹಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ ಇಂದು ಬೆಳಗ್ಗೆ ಅವರು ಮುಧೋಳದಲ್ಲಿ ಪ್ರವಾಹ ಸಂತ್ರಸ್ತರ ಪುನರ್ವಸತಿ ಕೇಂದ್ರಕ್ಕೆ ಭೇಟ ನೀಡಿ ಅಹವಾಲುಗಳನ್ನು ಆಲಿಸಿದರು

ಸಕಾರಾತ್ಕಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ

ಎಂ ವಿಜಯಭಾಸ್ತರ ತಿಳಿಸಿದ್ದಾರೆ

ತಮಿಳುನಾಡಿನ ವೆಲ್ಲೂರಿನಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಮತ ಎಣಿಕೆಯು ಪ್ರಗತಿಯಲ್ಲಿದೆ

ವೆಲ್ಲೂರು ಜಿಲ್ಲೆಯ ರಾಣಿಪೇಟ್ ಸಮೀಪದ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತಿದ್ದು ಅಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ